ರಾಜ್ಯ ಸರ್ಕಾರ ತನ್ನ ಕಠಿಣ ನಿಲುವನ್ನು ಬಿಟ್ಟು ಸಂಧಾನದ ಮೂಲಕ ಸಾರಿಗೆ ನೌಕರರ ಮುಷ್ಠರವನ್ನು ಬಗೆಹರಿಸುವಂತೆ ಕೆ

ಸಿ ಕಾರ್ಯಾಧ್ವಕ್ಷ ರಾಮಲಿಂಗಾರೆಡ್ಡಿ ಒತ್ತಾಯ

ಇಂದು ತ್ರೀ ಪ್ಲವ ಸಂವತ್ವರದ ಯುಗಾದಿ ಹಬ್ಲ ಕೋವಿಡ್ ಹಿನ್ನೆಲೆ ರಾಜ್ಯಾದ್ಯಂತ ಸರಳವಾಗಿ ಆಚರಣೆ

ಯಡಿಯೂರಪ್ಪ ಹೇಳಿದ್ದಾರೆ ಬಸವಕಲ್ಕಾಣದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಷ್ಕರ್ ನಡೆಸುತ್ತಿರುವ ಸಾರಿಗೆ ಸಿಬ್ಬಂದಿ ಹಠ ಮಾಡದೇ ಕರ್ತವ್ಯಕ್ಷೆ ಹಾಜರಾಗಬೇಕು ಹಾಜರಾಗದೇ ಇರುವ ಸಿಬ್ಲಂದಿಗೆ ವೇತನ ನೀಡುವುದಿಲ್ಲ ಹಾಗೂ ಉದ್ದೇಶಪೂರ್ವಕವಾಗಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಕರ್ತವ್ಯಕ್ಷೆ ಹಾಜರಾಗದೇ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದರೆ ಅವರ ಮೇಲೆ ಯಾವುದೇ ಮುಲಾಜಿಲ್ಲದೆ ಕಟ್ಟುನಿಟ್ಟನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳದರು

ಈ ಕುರಿತು ಮಾಧ್ಯಮ ಹೇಳಕೆ ಬಿಡುಗಡೆ ಮಾಡಿರುವ ಅವರು ಸಾರ್ವಜನಿಕ ಹಿತದೃಷ್ಟಿಯಿಂದ ಹಲವು ಕಡೆ ಕರ್ತವ್ಯಕ್ಷೆ ಹಾಜರಾಗುತ್ತಿದ್ದ ಸಾರಿಗೆ ನೌಕರರನ್ನು ತಡೆಗಟ್ಟುವ ಪ್ರಯತ್ನಕ್ಕೆ ಮತ್ತು ಅವರ ಮೇಲೆ ಹಲ್ಲೆ ನಡೆಸುವುದಕ್ಕೆ ಕೆಲವರು ಮುಂದಾಗಿದ್ದು ಅಂತವರ ವಿರುದ್ಧ ಕಾನೂನು ಪ್ರಕಾರ ತ್ರಮ ಕೈಗೊಳ್ಳಲಾಗುತ್ತಿದೆ ಈ ಕುರಿತು ಪೊಲೀಸ್ ಶಾಣೆಗಳಲ್ಲೂ ಪ್ರಕರಣಗಳು ದಾಖಲಾಗಿವೆ ಕರ್ತವ್ಯಕ್ಷೆ ಹಾಜರಾದ ನಮ್ಮ ಸಿಬ್ಬಂದಿಗೆ ಜೀವಬೆದರಿಕೆ ಎದುರಾದಾಗಲೂ ಎದೆಗುಂದದೆ ಸಾರ್ವಜನಿಕರಿಗೆ ಸಾರಿಗೆ ಸೇವೆ ಕಲ್ಲಿಸುವಲ್ಲಿ ಬದ್ದತೆ ತೋರಿದ ನೌಕರರ ಮತ್ತು ಅಧಿಕಾರಿಗಳ ಕರ್ತವ್ಯ ಪ್ರಜ್ನೆಯನ್ನು ಸರ್ಕಾರ ಮುಕ್ತಕಂಠದಿಂದ ಪ್ರಶಂಸಿಸುತ್ತದೆ ಎಂದು ಹೇಳಿದ್ದಾರೆ ರಾಜ್ಯ ಸರ್ಕಾರ ತನ್ನ ಕಠಿಣ ನಿಲುವನ್ನು ಬಿಟ್ಟು ಸಂಧಾನದ ಮೂಲಕ ಸಾರಿಗೆ ನೌಕರರ ಮುಷ್ಠರವನ್ನು ಬಗೆಹರಿಸಬೇಕು ಎಂದು ಕೆ

ಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ಒತ್ತಾಯಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ನೌಕರರು ಮುಷ್ಕರ ಕೈಗೊಂಡ ಈ ಸಂದರ್ಭದಲ್ಲಿ ಸಂಘಟನೆಗಳ ಮುಖಂಡರೊಂದಿಗೆ ಚರ್ಚೆ ನಡೆಸಿ ಸಂಧಾನದ ಮೂಲಕ ಸಮಸ್ಥೆಗೆ ಪರಿಹಾರ ಕಂಡುಕೊಳ್ಳಬೇಕಿದೆ ಈ ನಿಟ್ಟನಲ್ಲಿ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು

ಪ್ರತಿನಿತ್ಯ ರಾಜ್ಯದಲ್ಲಿ ಒಂದು ಕೋಟಗೂ ಅಧಿಕ ಪ್ರಯಾಣಿಕರು ರಾಜ್ಯ ಸಾರಿಗೆ ಬಳಸುತ್ತಿದ್ದಾರೆ ನೌಕರರ ಹಿತದೃಷ್ಷಿಯಿಂದ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕಿದೆ ಎಂದು ಕೆ

ಸಿ ಕಾರ್ಯಾಧ್ವಕ್ಷ ರಾಮಲಿಂಗಾರೆಡ್ಡಿ ಹೇಳಿದರು ಹಿರಿಯ ರಂಗಕರ್ಮಿ ಲಾಲ್ ಮಹ್ವದ್ ಬಂದೇನವಾಜ ಖಲೀಫ್ ನಿನ್ನೆ ಅನಾರೋಗ್ವದಿಂದ ನಿಧನ ಹೊಂದಿದ್ದಾರೆ

ಬಸವಕಲ್ಕಾಣ ಮತಕ್ಷೇತ್ರದ ಮುಡಬಿ ಗ್ರಾಮದಲ್ಲಿ ಬಿಜೆಪಿ ಆಯೋಜಿಸಿದ್ದ ಬೃಹತ್ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಪಕ್ಷದ ಅಭ್ಯರ್ಥಿ ಪರವಾಗಿ ಮತ ಯಾಚಿಸಿದರು ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಬಸವಕಲ್ಯಾಣ ವಿಧಾನಸಭೆ ಕ್ಷೇತ್ರದಲ್ಲಿ ನಿನ್ನೆ ರೋಡ್ ಶೋ ನಡೆಸಿ ಪಕ್ಷದ ಅಭ್ಯರ್ಥಿ ಪರ ಚುನಾವಣಾ ಪ್ರಚಾರ ನಡೆಸಿದರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪ ಚುನಾವಣೆ ಸಂಬಂಧ ಬೆಳಗಾವಿಯಲ್ಲಿ ನಿನ್ನೆ ಸಚಿವ ಜಗದೀಶ್ ಶೆಟ್ಟರ್ ಲಿಂಗಾಯತ ಸಮುದಾಯದ ಮುಖಂಡರೊಂದಿಗೆ ಪಕ್ಷದ ಅಭ್ಯರ್ಥಿ ಮಂಗಲಾ ಸುರೇಶ್ ಅಂಗಡಿ ಅವರ ಪರವಾಗಿ ಪ್ರಚಾರಾರ್ಥ ಸಭೆ ನಡೆಸಿ ಮತ ಯಾಚಿಸಿದರು

ಇದರಲ್ಲಿ ಸಂಶಯವೇ ಇಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಕೆ

ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ಹಿನ್ನೆಲೆ ರಾಯಚೂರು ಜಿಲ್ಲಾ ಚುನಾವಣಾ ಅಧಿಕಾರಿ ಆರ್ ವೆಂಕಟೇಶ ಕುಮಾರ್ ನಿನ್ನೆ ಮಸ್ಕಿ ಚೆಕ್ಪೋಸ್ಟ್ನಲ್ಲಿ ಕೈಗೊಂಡ ತಪಾಸಣಾ ಕಾರ್ಯ ಪರಿತೀಲಿಸಿದರು ಲಿಂಗಸೂಗೂರುನಿಂದ ಮುದಗಲ್ಗೆ ತೆರಳುವ ಮಾರ್ಗದಲ್ಲಿರುವ ಮುದಗಲ್ನಿಂದ ಹುಸಗುಂದ ಮತ್ತು ಮಸ್ಕಿಗೆ ಬರುವ ಮಾರ್ಗದಲ್ಲಿ ರಚಿಸಲಾಗಿರುವ ಚೆಕ್ಪೋಸ್ಟ್ಗೆ ಭೇಟಿ ನೀಡಿ ಪರೀತಿಲಿಸಿದರು ಇಂದು ಶ್ರೀ ಪ್ಲವ ಸಂವತ್ಸರದ ಯುಗಾದಿ ಪಬ್ಬ

ಹಿಂದುಗಳ ದೃಷ್ಟಿಯಲ್ಲಿ ವರ್ಷಾರಂಭದ ಪವಿತ್ರ ದಿನವಾಗಿದೆ ಇಲ್ಲಿ ಬೇವು ಬೆಲ್ಲವನ್ನು ಎಲ್ಲರಿಗೂ ಪಂಚಿ ತಿನ್ನಲಾಗುತ್ತದೆ ಜೀವನದಲ್ಲಿ ಸಿಹಿ ಕಹಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸಿ ಜೀವನವನ್ನು ನಡೆಸಬೇಕು ಎಂಬ ತತ್ವವನ್ನು ಇದು ತಿಳಿಸುತ್ತದೆ ಯುಗಾದಿ ಹಬ್ಬದ ಈ ಸಂದರ್ಭದಲ್ಲಿ ಮನೆಯನ್ನು ಶುಭ್ರಗೊಳಿಸಿ ಮುಂಬಾಗಿಲನ್ನು ತಳರು ತೋರಣ ಮತ್ತು ರಂಗೋಲಿಯಿಂದ ಶೃಂಗರಿಸಿರುವುದು ಎಲ್ಲೆಡೆ ಕಂಡುಬರುತ್ತಿದೆ ದೇವರಿಗೆ ವಿಶೇಷ ಅಲಂಕಾರ ವಿವಿಧ ಭಕ್ಷಗಳ ಸೈವೇದ್ಯ ಹೊಸ ಪಂಚಾಂಗವನ್ನು ಇಟ್ಟು ಭಜನೆ ಪೂಜೆ ಮಾಡುವ ಪದ್ಧತಿ ಇಲ್ಲಿ ಕಂಡುಬರುತ್ತದೆ

ಜೊತೆಗೆ ಜಾತ್ರೆ ಮತ್ತು ಉತ್ಸವಗಳಿಗೆ ನಿರ್ಬಂಧ ಹೇರಲಾಗಿದೆ ಯುಗಾದಿ ಪಬ್ಬದಂದು ನರಸೀಪುರ ತಾಲೂಕಿನ ತ್ರಿವೇಣಿ ಸಂಗಮದಲ್ಲಿ ಪುಣ್ಠಸ್ನಾನ ಮಾಡುವುದು ವಾಡಿಕೆಯಾಗಿದೆ ಆದರೆ ಈ ಬಾರಿ ಕೋವಿಡ್ ಸೋಂಕು ಹೆಚ್ಚಳವಾಗುತ್ತಿರುವುದರಿಂದ ತಿ ನರಸೀಪುರ ತಾಲೂಕಿನ ತ್ರಿವೇಣಿ ಸಂಗಮದಲ್ಲಿ ಸಾರ್ವಜನಿಕರು ಪುಣ್ಯಸ್ನಾನ ಮಾಡದಂತೆ ನಿರ್ಬಂಧಿಸಿ ತಾಲೂಕು ಆಡಳಿತ ಆದೇಶ ಹೊರಡಿಸಿದೆ ಇಂದು ರಾಜ್ಯಾದ್ಯಂತ ಯುಗಾದಿ ಹಬ್ಬವನ್ನು ಆಚರಿಸುತ್ತಿದ್ದು

ಮುಂದೈನಲ್ಲಿ ನಿನ್ನೆ ನಡೆದ ಐ ಪಿ

ಚೆನ್ನೈನಲ್ಲಿ ಇಂದು ನಡೆಯಲಿರುವ ಐ ಪಿ

ಿ ರಾಜ್ಯ ಸರ್ಕಾರ ತನ್ನ ಕಠಿಣ ನಿಲುವನ್ನು ಬಿಟ್ಟು ಸಂಧಾನದ ಮೂಲಕ ಸಾರಿಗೆ ನೌಕರರ ಮುಷ್ಕರವನ್ನು ಬಗೆಹರಿಸುವಂತೆ ಕೆ

ಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ಒತ್ತಾಯ

ಿಗಿ ಇಂದು ತ್ರೀ ಫ್ಲವ ಸಂವತ್ಸರದ ಯುಗಾದಿ ಹಬ್ಬ ಕೋವಿಡ್ ಹಿನ್ನೆಲೆ ರಾಜ್ಯಾದ್ಯಂತ ಸರಳವಾಗಿ ಆಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು